ಇಲ್ಲದ ದ್ವಿಪಕ್ಷೀಯ ಬಾಂಧವ್ನ ಮುರಿದುಕೊಳ್ಳುವ ಬಗ್ಗೆ ಹೇಳದೆ ಎಂದು ವಿದೇಶಾಂಗ ವ್ಲವಹಾರಗಳ ಸಚಿವಾಲಯ ತಿಳಿಸಿದೆ ನವದೆಪಲಿಯಲ್ಲಿಂದು ಸುದ್ಲಿಗಾರರೊಂದಿಗೆ ಮಾತನಾಡಿದ ಸಚಿವಾಲಯದ ವಕ್ನಾರ ರವೀಶ್ ಕುಮಾರ್ ರಾಜತಾಂತ್ರಿಕ ಸಂಬಂಧ ಮುರಿದುಕೊಳ್ಳುವ ಮತ್ತು ಸಂಜೋತ ಎಕ್ಪ್ರೆಸ್ ರೈಲು ನಿಲ್ಲಿಸುವ ನಿರ್ಧಾರಗಳು ಏಕಪಕ್ಷೀಯ ಎಂದರು ತನ್ನ ನಿರ್ಧಾರಗಳನ್ನು ಪುನರ್ ಪರಿಶೀಲಿಸುವಂತೆ ನೆರೆ ರಾಷ್ಲವನ್ನು ಆಗ್ರಹಿಸಲಾಗಿದೆ ಎಂದು ಅವರು ಹೇಳಿದ್ದಾರೆ ಜಮ್ಮ ಕಾಶ್ಮೀರದ ಹಿತಾಸಕ್ತಿ ಗಮನದಲ್ಲಿರಿಸಿ ಈ ನಿರ್ಧಾರ ಕೈಗೊಳ್ಳಲಾಗಿದ್ದು ವಾಸ್ತವವನ್ನು ಸ್ವೀಕರಿಸಲು ಪಾಕಿಸ್ತಾನಕ್ಕೆ ಇದು ತಕ್ಕ ಸಮಯ ಎಂದರು

ರಾಷ್ಟೀಯ ಭದ್ರತಾ ಸಲಹೆಗಾರ ಅಜಿತ್ ದೋವರ್ ತ್ರೀನಗರಕ್ಕೆ ಭೇಟಿ ನೀಡಿ ಅಲ್ಲಿ ನಿಯೋಜಿತರಾಗಿರುವ ರಕ್ಷಣಾ ಪಡೆ ಮತ್ತು ಸ್ಥಳೀಯರೊಂದಿಗೆ ಮಾತುಕತೆ ನಡೆಸಿದರು

ಅವರು ಶ್ರೀನಗರದ ರಾಜಭವನದಲ್ಲಿ ರಾಜ್ವಪಾಲ ಸತ್ಯಪಾಲ್ ಮಲ್ಲಿಕ್ ಅವರೊಂದಿಗೂ ಮಾತುಕತೆ ನಡೆಸಿದರು ನಾಗರಿಕರ ಸುರಕ್ಷತೆ ಬಾತ್ರಿಯ ಜೊತೆಗೆ ಅಲ್ಲಿನ ಜನರಿಗೆ ದೈನಂದಿನ ಅಗತ್ಯಗಳನ್ನು ಪೂರೈಸಲು ಆದ್ಯತೆ ನೀಡುವಂತೆ ದೋವಲ್ ಒತ್ತಿ ಹೇಳದರು ರಾಜ್ಯದಲ್ಲಿ ಒಟ್ಟಾರೆ ಪರಿಸ್ಥಿತಿ ಶಾಂತವಾಗಿದೆ ಎಂದು ಅವರು ಸಮಾಧಾನ ವ್ಚಕ್ತಪಡಿಸಿದ್ದಾರೆ ಜಮ್ಮ ಕಾಶ್ಮೀರದ ಶಾಂತಿ ಕದಡುವ ಬಗ್ಗೆ ಪತ್ರಿಕೆಗಳಲ್ಲಿ ಸುಳ್ಳು ಮಾಹಿತಿ ಪ್ರಕಟವಾಗಿದೆ ಎಂದು ಜಮ್ಮವಿನ ವಿಭಾಗೀಯ ಆಯುಕ್ತ ಸಂಜೀವ್ ವರ್ಮಾ ಹೇಳಿದ್ದಾರೆ ರಾಜ್ಯದ ವಿವಿಧ ಜೆಲ್ಲೆಗಳ ಪುನಾರಚನೆ ಕುರಿತ ಸುದ್ದಿ ಸತ್ಯಕ್ಷೆ ದೂರ ಎಂದು ಹೇಳರುವ ಅವರು ಇಂತಹ ವದಂತಿಗಳಿಗೆ ಜನರು ಕಿವಿಗೊಡದಂತೆ ಮನವಿ ಮಾಡಿದರು ಈ ಮಧ್ಯೆ ಹೆಚ್ಚುವರಿ ಪೊಲೀಸ್ ಮಹಾನಿರ್ದೇಶಕ ಮುನ್ನೀರ್ ಖಾನ್ ಕಥುವಾ ಜಲ್ಲೆಯಲ್ಲಿನ ಪರಿಸ್ಕಿತಿ ಪರಾಮರ್ಶೆ ನಡೆಸಿದರು ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಜಮ್ನು ವಲಯ ಮತ್ತು ಕಾಶ್ಮೀರ ಕಣಿವೆಯಲ್ಲಿ ಪರಿಸ್ಥಿತಿ ಸಹಜ ಸ್ಥಿತಿಯಲ್ಲಿದೆ ಎಂದು ಹೇಳಿದರು ರಕ್ಷಣಾ ವಲಯದ ಸಾರ್ವಜನಿಕ ಉದ್ಯಮಿಗಳನ್ನು ಬಲಪಡಿಸುವುದರ ಜೊತೆಗೆ ಖಾಸಗಿ ಕೈಗಾರಿಕೆಗಳ ಬಂಡವಾಳ ಹೂಡಿಕೆಗೂ ಸರ್ಕಾರ ಉತ್ತೇಜನ ನೀಡಲಿದೆ ಎಂದು ಕೇಂದ್ರ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಭರವಸೆ ನೀಡಿದ್ದಾರೆ

ಸ್ಥಳೀಯ ಮಾರುಕಟ್ಟಿಗೆ ಕೊಡುಗೆ ನೀಡಲು ರಕ್ಷಣಾ ಸಂಸ್ಥೆಗಳಿಗೆ ಹೆಚ್ಚನ ಅವಕಾಶವಿದೆ ರಕ್ಷಣಾ ವಲಯದಲ್ಲಿ ವಿದೇಶಿ ಬಂಡವಾಳ ಹೂಡಿಕೆ ಸಡಿಲಗೊಳಿಸಲಾಗಿದ್ದು ರಫ್ತು ನಿಯಮಾವಳಿ ಸರಳಗೊಳಿಸಲಾಗಿದೆ ಎಂದು ಅವರು ಹೇಳಿದರು ದೇಶೀಯ ತಂತ್ರಜ್ಞಾನ ಅಭಿವೃದ್ಧಿಯಾಗದ ಹೊರತು ಪೂರ್ಣ ಪ್ರಮಾಣದ ಸ್ವ ಸಾಮರ್ಥ್ಯದ ರಕ್ಷಣಾ ವಲಯ ಸಾಧ್ಯವಿಲ್ಲ ಹೀಗಾಗಿ ರಕ್ಷಣೆಗೆ ಸಂಬಂಧಿಸಿದ ತಂತ್ರಜ್ಙಾನಗಳನ್ನು ಸ್ಥಳೀಯವಾಗಿ ಅಭಿವೃದ್ದಿಪಡಿಸುವಂತೆ ರಾಜನಾಥ್ ಸಿಂಗ್ ಕರೆ ನೀಡಿದರು

ಸಾರ್ವಜನಿಕ ವಿತರಣಾ ವ್ಯವಸ್ಥೆಯ ಕಂಪ್ಯೂಟರೀಕರಣ ಯೋಜನೆಯ ವೇಗವನ್ನು ನಿಷ್ಕರ್ಷಿಸುವುದು ಎಂದು ಅವರು ಹೇಳಿದ್ದಾರೆ ಅವರು ನವದೆಪಲಿಯಲ್ಲಿ ಒಂದು ದೇಶ ಒಂದು ಪಡಿತರ ಚೀಟಿಯ ಅನುಷ್ಲಾನದ ಆರಂಭಿಕ ಗುಂಪು ಯೋಜನೆ ಉದ್ವಾಟಿಸಿ ಮಾತನಾಡುತ್ತಿದ್ದರು ಒಂದು ದೇಶ ಒಂದು ಪಡಿತರ ಚೀಟ ಬಳಕೆಯನ್ನು ಆಂಧಪ್ರದೇಶ ತೆಲಂಗಾಣ ಹಾಗೂ ಗುಜರಾತ್ ಮಹಾರಾಷ್ಷ ನಡುವೆ ಸಚಿವರು ವಿದ್ಯುಕ್ತವಾಗಿ ಆರಂಭಿಸಿದರು ಯೋಜನೆಯಡಿ ಪಡಿತರ ವಿತರಣೆಯನ್ನು ವಿಡಿಯೋ ಕಾನ್ಪರೆನಿಂಗ್ ಮೂಲಕ ಸಮೀಕ್ಷಿಸಿದರು ಸುದ್ಲಿಗಾರರೊಂದಿಗೆ ಮಾತನಾಡಿದ ಸಚಿವರು ಪಡಿತರ ಚೀಟಿಯ ಅಂತಾರಾಜ್ಞ ಬಳಕೆ ಈಗಾಗಲೇ ಪರಿಯಾಣ ರಾಜಸ್ತಾನ ಕರ್ನಾಟಕ ಕೇರಳ ಮತ್ತು ತ್ರಿಪುರಾ ಈ ಏಳು ರಾಜ್ಯಗಳಲ್ಲಿ ಅನ್ನಯವಾಗಿದೆ

ಕೇಂದ್ರ ಗೃಪ ಸಚಿವ ಅಮಿತ್ ಶಾ ತಮಿಳುನಾಡು ಆಂಧಪ್ರದೇಶ ಮತ್ತು ತ್ರಿಮರಾ ರಾಜ್ಯಗಳ ರಾಜ್ಯಪಾಲರನ್ನು ನವದೆಹಲಿಯಲ್ಲಿಂದು ಭೇಟಿ ಮಾಡಿ ಮಾತುಕತೆ ನಡೆಸಿದರು ತಮಿಳುನಾಡು ರಾಜ್ಯಪಾಲ ಬನ್ವರಿಲಾಲ್ ಪುರೋಹಿತ್ ಆಂಧಪ್ರದೇಶ ರಾಜ್ಯಪಾಲ ಬಿಸ್ವಾಭೂಷಣ್ ಹರಿಚಂದನ್ ಮತ್ತು ತ್ರಿಪುರಾ ರಾಜ್ಯಪಾಲ ರಮೇಶ್ ಬಾಯಿಸಿ ಶ್ರತ್ನೇಕವಾಗಿ ಅಮಿತ್ ಶಾ ಅವರೊಂದಿಗೆ ತಮ್ಮ ರಾಜ್ಯಗಳಿಗೆ ಸಂಬಂಧಿಸಿದ ವಿಷಯಗಳ ಕುರಿತು ಚರ್ಚೆ ನಡೆಸಿದ್ದಾರೆ

ಎಲ್ಲಾ ಸಣ್ಣ ಮತ್ತು ಅತಿಸಣ್ಣ ರೈತರಿಗೆ ಪಿಂಚಣಿ ನೀಡುವ ಯೋಜನೆ ಇದಾಗಿದೆ

ಪ್ರಸ್ತುತ ಏಮ್ಗನಲ್ಲಿ ಚಿಕಿತ್ಲೆ ಪಡೆಯುತ್ತಿರುವ ಬಾಲಕಿಯನ್ನು ಅಪಹರಣ ಮಾಡಿದ ಆರೋಪದ ಮೇರೆಗೆ ಸೆಂಗಾರ್ ಜೊತೆಗಾರ ಶಶಿ ಸಿಂಗ್ ವಿರುದ್ದ ಸಹ ನ್ಯಾಯಾಲಯ ಪ್ರಕರಣ ದಾಖಲಿಸಿದೆ

ಅತ್ಯುತ್ತಮ ನಟ ಪ್ರಶಸ್ತಿಯನ್ನು ಅಂಧಾಧೂನ್ ಚಿತ್ರದ ನಟ ಆಯುಷ್ಠಾನ್ ಖುರಾನ ಹಾಗೂ ಉರಿ ದಿ ಸರ್ಜಕಲ್ ಸ್ಟೆಕ್ ಚಿತ್ರದ ವಿಕ್ಕಿ ಕೌಶಲ್ ಜಂಟಿಯಾಗಿ ಪಡೆದುಕೊಂಡಿದ್ದಾರೆ ತೆಲುಗು ಚಿತ್ರ ಮಹಾನೆನಿಯಲ್ಲಿನ ಅಭಿನಯಕ್ಕಾಗಿ ಕೀರ್ತಿ ಸುರೇಶ್ ತ್ರೇಷ್ಠ ನಟಿ ಪ್ರಶಸ್ತಿಗೆ ಪಾತ್ರರಾಗಿದ್ದಾರೆ ಉರಿ ದಿ ಸರ್ಜಿಕಲ್ ಸ್ಟೈಕ್ ಚಿತ್ರದ ನಿರ್ದೇಶನಕ್ಕಾಗಿ ಆದಿತ್ವಥರ್ ಪ್ರಶಸ್ತಿ ಪಡೆದರೆ ಅತ್ಯುತ್ತಮ ಕಥಾ ಚಿತ್ರವಾಗಿ ಅಭಿಹೇಕ್ ಷಾ ನಿರ್ದೇಶನದ ಗುಜರಾತಿ ಚಿತ್ರ ಹೆಲ್ಲಾರೊ ಪ್ರಶಸ್ತಿ ಪಡೆದುಕೊಂಡಿದೆ ಅತ್ಯುತ್ತಮ ಮನರಂಜನಾ ಚಿತ್ರವಾಗಿ ಬಢಾಯ್ ಹೋ ಚಿತ್ರ ಪ್ರಶಸ್ತಿ ಗಳಿಸಿದೆ

ಕೊಡಗು ಜಿಲ್ಲೆಯಲ್ಲಿ ಮಳೆಯ ಆರ್ಭಟ ಮುಂದುವರಿದಿದ್ದು ಕಾವೇರಿ ಲಕ್ಷ್ಣಣತೀರ್ಥ ನದಿಗಳ ಪ್ರವಾಪದಿಂದ ಸಾವಿರಾರು ಎಕರೆ ಜಮೀನಿಗೆ ನೀರು ನುಗ್ಗಿದೆ ವಿರಾಜಪೇಟೆ ತಾಲೂಕಿನ ಅನೇಕ ಗ್ರಾಮಗಳಲ್ಲಿ ನೂರಾರು ಮನೆಗಳಿಗೆ ಪಾನಿಯಾಗಿದೆ ಭೂಕುಸಿತ ಸಂಭವಿಸಿದ ವರದಿಗಳೂ ಬಂದಿದೆ ಕಳೆದ ಮೂರ್ನಾಲ್ಲು ದಿನಗಳಿಂದ ಮೈಸೂರು ಜಿಲ್ಲೆಯಲ್ಲಿ ಸುರಿಯುತ್ತಿರುವ ಮಳೆಯಿಂದ ಹೆಚ್ ಡಿ ಕೋಟೆ ತಾಲೂಕಿನ ಬಹುತೇಕ ಸೇತುವೆಗಳು ಮುಳುಗಡೆಯಾಗಿವೆ

ಚಿಕ್ಕಮಗಳೂರು ಜಿಲ್ಲೆಯಾದ್ಯಂತ ಅತಿಯಾದ ಮಳೆಯಾಗುತ್ತಿದ್ದು

ಉತ್ತರ ಕನ್ನಡ ಜಿಲ್ಲೆಯ ಯಲ್ಲಾಪುರ ತಾಲೂಕಿನ ಸಿಡ್ಲಗುಂಡಿ ಪ್ರದೇಶದಲ್ಲಿ ಬೇಡ್ತಿ ನದಿ ಉಕ್ಕಿ ಪರಿಯುತ್ತಿದ್ದು ಯಲ್ಲಾಪುರ ಮುಂಡಗೋಡ ಸಂಚಾರ ಬಂದ್ ಮಾಡಲಾಗಿದೆ ಯಲ್ಲಾಪುರ ಶಿರಸಿ ಅಂಕೋಲಾ ನಡುವಿನ ಸಂಪರ್ಕ ಬಂದ್ ಮಾಡಲಾಗಿದೆ ಬೇಡ್ತಿ ಸೇತುವೆ ಕುಸಿದಿದ್ಲು ಡೋಗ್ರಿ ಪಾಗೂ ರಾಮನಗುಳಿ ತೂಗು ಸೇತುವೆ ಕೊಚ್ಚಿ ಹೋಗಿದೆ ಉತ್ತರ ಕರ್ನಾಟಕ ಭಾಗದಲ್ಲಿ ರೈಲುಗಳ ಸಂಚಾರ ರದ್ದುಪಡಿಸಲಾಗಿದೆ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಪ್ರವಾಪ ಪೀಡಿ ಜಿಲ್ಲೆಗಳ ಸಮೀಕೆ ನಡೆಸಿ ಪರಿಹಾರ ಕಾರ್ಯಗಳ ಮೇಲೆ ನಿಗಾ ವಹಿಸಿದ್ದಾರೆ ಅವರು ಇಂದು ಬೆಳಗಾವಿ ಜಿಲ್ಲೆಯ ಮುಧೋಳಕ್ಕೆ ಭೇಟಿ ನೀಡಿ ವ್ಯೆಮಾನಿಕ ಸಮೀಕ್ಷೆ ನಡೆಸಿದರು